ಿ ಮುಂಗಾರು ರಾಜ್ಯಕ್ಷೆ ತಡವಾಗಿ ಪ್ರವೇಶ ಆರಂಭದಲ್ಲಿ ದುರ್ಲಬವಾಗಿರುವ ಸಾಧ್ಯತೆ ಿ ಬೆಳೆ ನಷ್ಟ ಸಂತ್ರಸ್ತ ರೈತರ ಪರಿಹಾರ ಹಣ ಪಾವತಿಸುವಂತೆ ಕಂದಾಯ ಖಾತೆ ಸಚಿವ ಆರ್

ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚನೆ

ರಾಜ್ಯದ ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆಯೂ ನಾಳೆಥಿಇ ನಡೆಯಲಿದ್ದು ಮಧ್ಯಾಹ್ನದ ವೇಳಿಗೆ ಫಲಿತಾಂಶ ದೊರೆಯುವ ನಿರೀಕ್ಷೆ ಇದೆ ಎಂದು ಹೇಳಿದರು

ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದ್ದು ರಾಜ್ಯಾದ್ಯಂತ ಜಿಲ್ಲಾಡಳಿತಗಳಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗುತ್ತಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ತೋಳಹುಣಸೆಯಲ್ಲಿರುವ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು ಇದಕ್ಕಾಗಿ ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿವಮೂರ್ತಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳಿಗೆ ವರದಿ ಮಾಡಲು ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಮಾಡಿದೆ ಮತ ಎಣಿಕೆ ಸುತ್ತ ನಿಷೇದಾಜ್ಜೇ ಜಾರಿಯಾಗಿದೆ ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾತ್ ತಿಳಿಸಿದ್ದಾರೆ

ಎಸ್ ಕಾಲೇಜಿನ ಮತ ಎಣಿಕೆ ಕೇಂದ್ರದಲ್ಲಿ ಸುರಪುರ ಶಹಾಪುರ ಯಾದಗಿರಿ ಮತ್ತು ರಾಯಚೂರು ಗ್ರಾಮಿಣ ಕ್ಷೇತ್ರದ ಮತ ಯಂತ್ರಗಳನ್ನು

ವಿ ಡಿ ಕಾಲೇಜಿನಲ್ಲಿ ಕಾಯಚೂರು ನಗರ ಮಾನ್ಹಿ ದೇವದುರ್ಗ ಮತ್ತು ಲಿಂಗಸೂಗೂರು ವಿಧಾನಸಭೆ ಕ್ಷೇತ್ರಗಳ ಮತ ಯಂತ್ರಗಳನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಶ್ರೀ ಗವಿಸಿದ್ದೇಶ್ವರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜನಲ್ಲಿ ನಡೆಯಲಿದ್ದು ಸಕಲ ಸಿದ್ದತೆ ಪೂರ್ಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ಕುಮಾರ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ನಗರದ ಸುರತ್ಕಲ್ನಲ್ಲಿರುವ ಎನ್ ಐ

ಕೆ ಆವರಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಎಸ್ ಸುಕಾಂತ ಸೆಂಥಿಲ್ ತಿಳಿಸಿದ್ದಾರೆ ಚುನಾವಣಾ ಆಯೋಗದ ನಿಯಮದಂತೆ ಮಂಡ್ಯ ನಗರದ ಸರ್ಕಾರಿ ಮಹಾ ವಿದ್ಯಾಲಯ ಮತ್ತು ಪಿ ಜಿ

ಶಿವಪ್ರಕಾಶ್ ದೇವರಾಜು ತಿಳಿಸಿದ್ದಾರೆ

ಕಾವೇರಿ ತಿಳಿಸಿದ್ದಾರೆ ಇದೇ ರೀತಿ ಧಾರವಾಡ ಬಾಗಲಕೋಟ ಚಿಕ್ಕಬಳ್ಳಾಪುರ ಕಲಬುರಗಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತಗಳಿಂದ ಮತ ಎಣಿಕೆಗೆ ಸಕಲ ಸಿದ್ದತೆ ಕೈಗೊಂಡ ವರದಿಯಾಗಿವೆ ಬೆಂಗಳೂರಿನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಾರ್ತಾ ಸೌಧದಲ್ಲಿ ಎಣಿಕೆ ದಿನದಂದು ಮಾಧ್ಯಮದವರ ಅನುಕೂಲಕ್ಷಾಗಿ ಮಾಧ್ಯಮ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಇಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯ್ ಭಾಸ್ಕರ್ ಉದ್ವಾಟಿಸುವರು

ಭಾಯಾಗಾಹಕರನ್ನು ಆಯ್ಕೆ ಮಾಡಲು ಜಂಟ ಮುಖ್ಯ ಚುನಾವಣಾಧಿಕಾರಿ ಎ

ಸೂರ್ಯಸೇನ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಪ್ರಜಾವಾಣಿ ಹಾಗು ಡೆಕ್ಕನ್ ಹೆರಾಲ್ದ ಪತ್ರಿಕೆಯ ರಂಜು ಪಿ ಪ್ರಥಮ ವಿಶ್ವವಾಣಿ ಪತ್ರಿಕೆಯ ಪ್ರಕಾಶ ಕಂದಕೂರ್ ದ್ವಿತೀಯ ಕನ್ನಡ ಪ್ರಭ ಪತ್ರಿಕೆಯ ಶಂಕರ ಗುರಿಕಾರ ತೃತೀಯ ಸ್ವಾನ ಪಡೆದರೆ ಹವ್ವಾಸಿ ಭಾಯಾಗ್ರಾಹಕರಾದ ಧನಂಜಯ ಟಿ ಕೆ ಮತ್ತು ಕಂದಾವರ ವೆಂಕಟೇಶ ಅವರು ಸಮಾಧಾನಕರ ಬಹುಮಾನ ಹಾಗೂ ವಿಶೇಷ ಬಹುಮಾನಕ್ಕೆ ಗಡೇಕಲ್ ನಾಗರಾಜ ಭಾಜನರಾಗಿದ್ದಾರೆ

ನಿಗದಿತ ಕಕ್ಷೆ ಸೇರ್ಪಡೆ ಯಶಸ್ವಿಯಾಗಿದೆ ಎಂದು ಇಸ್ತೋ ತಿಳಿಸಿದೆ

ವಿ ಮೋಲಾರ್ ಉಪಗ್ರಹ ಉಡಾವಣಾ ವಾಹಕದ ಮೂಲಕ ಶ್ರೀಹರಿಕೋಟಾದ ಸತೀತ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಬೆಳಗ್ಗೆ ನಭಕ್ಕೆ ಉಡಾವಣೆ ಮಾಡಲಾಯಿತು ಉಪಗ್ರಹ ಸಾಗರ ಪ್ರದೇಶಗಳಲ್ಲಿ ಶತ್ರು ನೌಕೆಗಳ ಸಂಚಾರ ಸೇರಿದಂತೆ ಹಲವು ರೀತಿಯ ಮಾಹಿತಿಯನ್ನು ಒದಗಿಸುವ ಉದ್ದೇತ ಹೊಂದಿದೆ ಎಂದು ಇಸ್ರೋ ಮೂಲಗಳು ತಿಳಿಸಿವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮುಂಗಾರು ಋತು ಸಮೀಪಿಸುತ್ತಿದ್ದು ಅತಿಯಾದ ತಾಪಮಾನ ಮತ್ತು ಮಳೆಯ ಅಭಾವ ರೈತರಲ್ಲಿ ಚಿಂತೆಯನ್ನುಂಟು ಮಾಡಿದೆ ಎಂದು ಕೃಷಿ ವಿಶ್ವದ್ದಾಲಯದ ಕೃಷಿ ಹವಾಮಾನ ಶಾಸ್ತ ವಿಭಾಗದ ಮುಖ್ಚಸ್ವ ಡಾಕ್ಷರ್ ಆರ್

ಪಾಟೀಲ್ ಹೇಳಿದ್ದಾರೆ

ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಪಿ ಎಸ್ ಅಳವಡಿಸುವ ಮೂಲಕ ದುರುಪಯೋಗ ತಡೆಗಟ್ಟುವಿಕೆ ಮೇವು ಬ್ಹಾಂಕ್ ತೆರೆಯಲು ಆದ್ದತೆ ಸರ್ಕಾರೇತರ ಸಂಸ್ಥೆಗಳು ಗೊ ಮೇವು ಬೆಳೆಸಲು ವಿತರಿಸಿದ ಮಿನಿ ಕಿಟ್ನ ಬಳಕೆಯ ಪರಿತೀಲನೆ ಜನ ಗುಳಿ ಹೋಗುವುದನ್ನು ತಪ್ಪಿಸಲು ಉದ್ಯೋಗ ಸೃಜನೆ ಸೇರಿದಂತೆ ಎಲ್ಲಾ ಪರಿಹಾರ ಕ್ರಮ ಆದ್ದತೆ ಮೇಲೆ ಕೈಗೊಳ್ಳುವಂತೆ ಅಧಿಕಾರಿಗಳಗೆ ನಿರ್ದೇಶಿಸಿದ್ದಾರೆ

ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಮೂಲಕ ಕುಸಿದಿರುವ ಅಂತರ್ಜಲವನ್ನು ವೃದ್ದಿಸಲು ಪೂರಕವಾಗಿರುವ ಹೆಬ್ಗಾಳ ನಾಗವಾರ ವ್ಯಾಲಿ ಯೋಜನೆಯ ತೆನೆಯ ಪಂತದ ಶುದ್ನೀಕರಣಕ್ಕೆ ಅಗತ್ಯವಿರುವ ಅಂದಾಜು ವೆಚ್ಚದ ಪ್ರಸ್ತಾವನೆಯನ್ನು ಶೀಘ್ರದಲ್ಲೇ ಸಲ್ಲಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರ ರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನಡೆದ ಜಿಲ್ಲಾ ಮಟ್ಟದ ಬರ ಪರಿಸ್ತಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹೆಬ್ದಾಳ ನಾಗವಾರ ವ್ಯಾಲಿಯ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಯುವುದು ಖಟಿತ ಈ ಹಿನ್ನೆಲೆ ಯೋಜನೆಗೆ ಸಂಬಂಧಪಟ್ಟ ಕೆರೆಗಳಲ್ಲಿರುವ ಜಾಲಿ ನೀಲಗಿರಿ ಮರಗಳನ್ನು ತೆಗೆಯಬೇಕು ಅಲ್ಲದೆ ಒತ್ತುವರಿ ತೆರವುಗೊಳಿಸಿ ಹೂಳೆತ್ತುವುದಕ್ಕೆ ಆದ್ಯತೆ ನೀಡಬೇಕು ಮಳೆಯ ನೀರನ್ನು ಸಂಗ್ರಹಿಸಲು ಜಿಲ್ಲೆಯ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮಳೆಕೊಯ್ಲು ಪದ್ದತಿಯನ್ನು ಕಡ್ಡಾಯವಾಗಿ ಅಳವಡಿಸಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಎಂದರು

ಿ ಮುಂಗಾರು ರಾಜ್ಯಕ್ಷೆ ತಡವಾಗಿ ಪ್ರವೇಶ ಆರಂಭದಲ್ಲಿ ದುರ್ಲಬವಾಗಿರುವ ಸಾಧ್ಯತೆ ಿ ಬೆಳೆ ನಷ್ಟ ಸಂತ್ರಸ್ತ ರೈತರ ಪರಿಹಾರ ಹಣ ಪಾವತಿಸುವಂತೆ ಕಂದಾಯ ಬಾತೆ ಸಚಿವ ಆರ್

ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು